ಮಧ್ಯಪ್ರದೇಶದಲ್ಲಿ ನಾನಾ ರಾಜಕೀಯ ಪಕ್ಷಗಳು ನಿನ್ನೆ ಮತದಾರರನ್ನು ಸೆಳೆಯುವ ಎಲ್ಲಾ ಕಸರತ್ನು ನಡೆಸಿದವು ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರು ಭರಾಟೆ ಪ್ರಜಾರ ನಡೆಸಿದರು ಬಿಜೆಪಿ ಕಾಂಗ್ರೆಸ್ ಬಹುಜನ ಸಮಾಜ ಪಕ್ಷ ಸಮಾಜವಾದಿ ಪಕ್ಷ ಆಮ್ ಅದ್ಮಿ ಪಕ್ಷ ಅಲ್ಲದೇ ಜಾತಿ ಆಧಾರದ ಮೇಲೆ ಮೀಸಲಾತಿಗೆ ಒತ್ನಾಯಿಸಲು ರಚನೆಯಾಗಿರುವ ಸಪಕ್ಷ್ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ

ಈ ನಡುವೆ ರಾಜ್ಯದಲ್ಲಿ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮುಖ್ಯ ಚುನಾವಣಾಧಿಕಾರಿ ವಿ

ಕಾಂತರಾವ್ ತಿಳಿಸಿದ್ದಾರೆ ಮಿಜೋರಾಂನಲ್ಲೂ ಪ್ರಚಾರದ ಕಾವು ಏರಿತ್ತು ಮತದಾರರ ಮನ ಗೆಲ್ಲಲು ಅಭ್ಯರ್ಥಿಗಳು ಎಲ್ಲಾ ಕಸರತ್ತು ನಡೆಸಿದರು ಮಿಜೋರಾಂನಲ್ಲಿ ಮತದಾನಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ರಾಜ್ಯ ಮುಖ್ಯಿ ಚುನಾವಣಾಧಿಕಾರಿ ಆಶೀಶ್ ಕುಂದ್ರಾ ತಿಳಿಸಿದ್ದಾರೆ

ತೆಲಂಗಾಣ ರಾಜಸ್ಥಾನದಲ್ಲಿ ಚುನಾವಣೆ ಪ್ರಚಾರ ಕಾರ್ಯ ಜೋರಾಗಿ ಸಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣದ ನಿಜಾಮಬಾದ್ ಮತ್ತು ಮಹಬೂಬ್ನಗರದಲ್ಲಿ ಇಂದು ಚುನಾವಣೆ ಪ್ರಚಾರ ಭಾಷಣ ಮಾಡಲಿದ್ದಾರೆ

ಮಹಬೂಬ್ ನಗರದ ಜಡ್ಜೆಲಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ತಿರಸ್ಪತಗೊಂಡಿದೆ

ರಾಜಸ್ಥಾನದಲ್ಲಿ ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲೆ ಇಂದು ಜೈಮರದಲ್ಲಿ ಚುನಾವಣೆ ಪ್ರಚಾರ ನಡೆಸಲಿದ್ದರೆ

ಪ್ರಧಾನಿ ಮೋದಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ನಿನ್ನೆ ಪಲವು ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಚಾರ ಭಾಷಣ ಮಾಡಿದರು

ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವ ಮತಗಟ್ಟೆಗಳಲ್ಲಿ ಪೆಚ್ಚುವರಿ ಭದ್ರತೆ ಒದಗಿಸಲಾಗಿದೆ ಕೇಂದ್ರೀಯ ಮೀಸಲು ಪಡೆ ತುಕಡಿಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಂಟೋಲ್ ರೂಮ್ಗಳನ್ನು ಸ್ಥಾಫಿಸಲಾಗಿದ್ದು ಯಾವುದೇ ದೂರು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸಾರ್ವಜನಿಕ ಆರೋಗ್ಯದ ಬಗ್ಗೆ ನಿಗಾ ವಹಿಸುವ ಘಟಕಗಳನ್ನು ಆರಂಭಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಪ್ರೀತಿ ಸುದಾನ್ ತಿಳಿಸಿದ್ದಾರೆ ಸಮಗ್ರ ಆರೋಗ್ಯ ವೇದಿಕೆಯಡಿ ನಿಗಾ ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ವಿಶ್ವ ಆರೋಗ್ಯ ಸಂಸ್ಥೆಯ ಸಲಹೆ ಸೂಚನೆ ಮೇರೆಗೆ ಕೆಲವು ಯೋಜನೆಗಳನ್ನು ಆರಂಭಿಸಲಾಗಿದೆ ಸಾರ್ವಜನಿಕರ ಆರೋಗ್ಕದ ಬಗ್ಗೆ ಕೇಂದ್ರ ಸರಕಾರ ಸಾಕಷ್ಟು ಕಾಳಜಿ ವಹಿಸಿದೆ ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ ಎಂದು ಪ್ರೀತಿ ಸುದಾನ್ ತಿಳಿಸಿದ್ದಾರೆ

ಭೂ ಅಧ್ಯಯನಕ್ಕೆ ಪೂರಕವಾಗುವ ಹೈಸಿಸ್ ಪಾಗೂ ಇತರೆ ಉಪಗ್ರಹಗಳನ್ನು ಗುರುವಾರ ಉಡಾವಣೆ ಮಾಡಲಾಗುವುದು

ಭಾರತ ಅಲ್ಲದೇ ಅಮೆರಿಕ ಆಸ್ಟೇಲಿಯ ಕೆನಡಾ ಕೊಲಂಬಿಯ ಫಿನ್ಲ್ಕಾಂಡ್ ಮಲೇಷ್ಕಾ ನೆದರ್ಲ್ಕಾಂಡ್ ಮತ್ತು ಸ್ವೇನ್ ದೇಶಗಳ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತಿದೆ

ಅಧ್ಯಕ್ಷ ಎನ್

ಕೊಹಿಮಾಗೆ ಆಗಮಿಸಿದ ನಂತರ ಆಯೋಗದ ಅಧಿಕಾರಿಗಳು ಸ್ಲಳೀಯ ಸಂಸ್ಲೆ ಪ್ರತಿನಿಧಿಗಳು ಬುಡಕಟ್ಟು ಜನಾಂಗದ ಪ್ರತಿನಿಧಿಗಳ ಜತೆ ಮಾತುಕತೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಜತೆಗೂ ಆಯೋಗದ ಅಧಿಕಾರಿಗಳು ಚರ್ಚೆ ನಡೆಸಲಿದ್ದಾರೆ ಅಲ್ಲದೇ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉದ್ದಮಿಗಳು ಗಣ್ಣರ ಜತೆ ಆಯೋಗದ ಸದಸ್ನರು ಸಮಾಲೋಚನೆ ನಡೆಸಲಿದ್ದಾರೆ ತೌಫೆಮಾ ಎಂಬ ಗ್ರಾಮಕ್ಕೂ ಆಯೋಗದ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ ರಾಷ್ಟ ರಾಜಧಾನಿ ನವದೆಹಲಿಯಲ್ಲಿ ಹೆಚ್ಚಾಗುತ್ತಿರುವ ವಾಯು ಮಾಲಿನ್ಯ ಬಗ್ಗೆ ಕೇಂದ್ರ ಸರಕಾರವನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹಲವು ಬಾರಿ ಆದೇಶ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ದ ತ್ವರಿತವಾಗಿ ವಿಚಾರಣೆ ನಡೆಸಬೇಕೆಂದು ಕೇಂದ್ರ ವಾಯು ಮಾಲಿನ್ನ ನಿಯಂತ್ರಣ ಮಂಡಳಿಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆ ನೀಡಿದೆ ನ್ನಾಯಮೂರ್ತಿಗಳಾದ ಮದನ್ ಬಿ ಲೋಕುರ್ ದೀಪಕ್ ಗುಪ್ತಾ ನೇತ್ಪಕ್ಷದ ನ್ನಾಯಪೀಠ ಅರ್ಜಿ ವಿಚಾರಣೆ ನಡೆಸಿದ್ಲು ವಾಯು ಮಾಲಿನ್ನ ಕುರಿತು ಸಾರ್ವಜನಿಕರಿಂದ ಈಗಾಗಲೇ ನೂರಾರು ದೂರು ಬಂದಿವೆ

ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎ ಎನ್ ಎಸ್

ಆನ್ಲೈನ್ ಮೂಲಕವೂ ಪಲವರು ದೂರು ಸಲ್ಲಿಸಿದ್ದಾರೆ

ನಂತರ ಕಮಾಂಡೋಗಳು ನಡೆಸಿದ ಪ್ರತಿದಾಳಿಯಲ್ಲಿ ಆರು ಉಗ್ರರು ಪತರಾಗಿದ್ದು ಒಬ್ಲನನ್ನು ಸೆರೆ ಹಿಡಿಯಲಾಗಿತ್ತು ಭಾರತ ಮತ್ತು ಚೀನಾ ದ್ವಿ ತೆರಿಗೆ ತಪ್ಪಿಸುವ ಒಪ್ಪಂದಕ್ಕೆ ಸಹಿ ಹಾಕಿವೆ ಆದಾಯ ತೆರಿಗೆ ವಂಚಿಸುವುದನ್ನು ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹಣಕಾಸು ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ರಾಹುಲ್ ಮತ್ತು ರೋಹಿತ್ ಶರ್ಮಾ ಎರಡು ಸ್ಲಾನ ಕೆಳಗಿಳಿದಿದ್ದಾರೆ

ಪಾಕಿಸ್ತಾನ ರ್್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದ್ದು ಭಾರತ ಮತ್ತು ಇಂಗ್ಲೆಂಡ್ ನಂತರದ ಸ್ಥಾನದಲ್ಲಿವೆ